ರಾಷ್ವ ಕರ್ನಾಟಕದಲ್ಲಿ ತ್ರದ್ದಾ ಭಕ್ತಿಗಳಿಂದ ಆಚರಣೆ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಧಾರ್ಮಿಕ ವಿಧಿ ವಿಧಾನ ಆರಂಭ ಕೃಷಿ ಕಾಯ್ದೆ ವಿರೋಧಿಸಿ ಪ್ರತಿಪಕ್ಷಗಳು ನಡೆಸಿದ ಭಾರಿ ಗದ್ದಲದ ಪ್ರತಿಭಟನೆಯ ನಡುವೆ ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಮುಖ ವಿಧೇಯಕಗಳನ್ನು ಅಂಗೀಕರಿಸಲಾಗಿದೆ

ಲೋಕಸಭೆಯಲ್ಲಿ ನಿನ್ನೆ ಭೋಜನ ವಿರಾಮದ ನಂತರ ಪಲವು ಬಾರಿ ಕಲಾಪ ಮುಂದೂಡಲಾಯಿತು ನಂತರ ಮತ್ತೆ ಸೇರಿದಾಗ ಪ್ರತಿಪಕ್ಷ ಸದಸ್ನರು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು ಲೋಕಸಭೆಯಲ್ಲಿ ಕಲಾಪ ಆರಂಭವಾದಾಗ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಅವರು ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿ ಗಡಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯನ್ನು ಪ್ರಸ್ತಾಪಿಸಿ ಪ್ರತಿಭಟನಾ ನಿರತರು ಸಾವಿಗೆ ಈಡಾಗುತ್ತಿದ್ದಾರೆ ಈ ಗಂಭೀರ ಸಮಸ್ತೆಯನ್ನು ಪರಿಗಣಿಸಿ ಸದನದಲ್ಲಿ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಲೋಕಸಭಾ ಅಧ್ಲಕ್ಷ ಓಂ ಪ್ರಕಾಶ್ ಬಿರ್ಲಾ ಅವರು ಸದನದ ಗದ್ದಲಕ್ಷೆ ಅತೃಪ್ತಿ ಹೊರಹಾಕಿದರು ಸದನ ಇರುವುದು ಯಾವುದೇ ವಿಷಯ ಕುರಿತು ಚರ್ಚೆ ನಡೆಸಲೇ ಹೊರತು ಗದ್ಲಲ ಪ್ರತಿಭಟನೆ ಮಾಡಿ ಸದನದ ಘನತೆ ಹಾಳು ಮಾಡಬಾರದು ಎಂದು ಎಚ್ಚರಿಸಿದರು ಪ್ರತಿಭಟನಾನಿರತ ಸದಸ್ಯರು ತಕ್ಷಣವೇ ತಮ್ಮ ಆಸನಗಳಿಗೆ ಮರಳಬೇಕು ಕಲಾಪ ನಡೆಯಲು ಅನುವು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ರಾಜ್ಯಸಭೆಯಲ್ಲೂ ಸಹ ಹಲವು ಬಾರಿ ಸದನ ಮುಂದೂಡಿಕೆಯಾಯಿತು ನಂತರ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಕೃಷಿ ಕಾಯ್ದೆ ವಿರುದ್ಧ ಘೋಷಣೆ ಕೂಗಿದರು ಪ್ರತಿಪಕ್ಷ ಸದಸ್ಕರ ಗದ್ದಲದ ನಡುವೆ ರಾಜ್ಯಸಭೆಯಲ್ಲಿ ಮಧ್ಯಸ್ಥಿಕೆ ಮತ್ತು ಸಂಧಾನ ತಿದ್ದುಪಡಿ ವಿಧೇಯಕವನ್ನು ಅಂಗೀಕರಿಸಿ ಸದನವನ್ನು ಮುಂದೂಡಲಾಯಿತು

ದಕ್ಷಿಣ ಏಷ್ಯಾ ಖಂಡದಲ್ಲಿ ಚೀನಾ ಅತಿಕ್ರಮಣವನ್ನು ಸಂಘಟಿತವಾಗಿ ಎದುರಿಸಲು ರಚನೆಯಾಗಿರುವ ಅಮೆರಿಕ ಭಾರತ ಆಸ್ವೇಲಿಯಾ ಮತ್ತು ಜಪಾನ್ ಸದಸ್ಯತ್ವದ ಕ್ವಾಡ್ ಒಕ್ಕೂಟದ ಮೊದಲ ಶೃಂಗಸಭೆ ನಾಳೆ ನಡೆಯಲಿದೆ ಈ ವೇಳೆ ಜಾಗತಿಕ ಸಮುದಾಯಕ್ಕೆ ಎದುರಾಗಿರುವ ಸವಾಲುಗಳ ಶಮನದ ಕುರಿತು ಸಭೆಯಲ್ಲಿ ಆದ್ಯತೆ ಮೇರೆಗೆ ಚರ್ಚಿಸಲಾಗುವುದು ಇದರೊಟ್ಟಿಗೆ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಚೀನಾದ ಪ್ರಜೋದನಕಾರಿ ಮತ್ತು ಆಕ್ರಮಣಕಾರಿ ನಡೆಯನ್ನು ಪತ್ತಿಕ್ಕಲು ಪ್ರತಿತಂತ್ರವನ್ನು ಕೂಡ ಹೆಣೆಯಲಾಗುವುದು ಎಂದು ಕ್ವೇತಭವನ ಘೋಷಿಸಿದೆ ವರ್ಚುಯಲ್ ಶೃಂಗದಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಅವರು ಭಾಗಿಯಾಗುತ್ತಿದ್ದು ಕೊರೊನಾ ನಿಯಂತ್ರಣದ ಜತೆಗೆ ಆರ್ಥಿಕ ಹಿನ್ನಡೆಗೆ ಕೈಗೊಳ್ಳಬೇಕಾದ ಚೇತರಿಕೆ ಕ್ರಮಗಳ ಬಗ್ಗೆಯೂ ಗಣ್ಯರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಈಗಾಗಲೇ ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿನ ಸಹಕಾರಪೂರಿತ ಹೆಜ್ಜೆಗಳಿಗೆ ಬೈಡೆನ್ ಸಂಪೂರ್ಣ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ ಎಂದು ಸುದ್ದಿಗಾರರಿಗೆ ಶ್ವೇತಭವನದ ಮಾಧ್ಯಮ ಕಾರ್ಯದರ್ತಿ ಜೆನ್ ಪಾಕಿ ತಿಳಿಸಿದ್ದಾರೆ ಕರಾವಳಿ ಭದ್ರತೆ ಪವಾಮಾನ ವೈಪರೀತ್ಯ ನಿಯಂತ್ರಣಕ್ಕೆ ತುರ್ತು ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಶೃಂಗದಲ್ಲಿ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಿದೆ ಎಂದು ತಿಳಿದುಬಂದಿದೆ

ಆದರೆ ಇದೇ ಮೊದಲ ಬಾರಿಗೆ ಸದಸ್ಯ ರಾಷ್ಟಗಳ ಪ್ರಧಾನ ನಾಯಕರು ಮುಖಾಮುಖಿಯಾಗಿ ನೂತನ ಕಾರ್ಯತಂತ್ರದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ ಪ್ರಧಾನಮಂತ್ರಿ ಸ್ವಾಸ್ತ್ಯ ಸುರಕ್ಷ ನಿಧಿಗೆ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ

ಸಾರ್ವತ್ರಿಕ ಮತ್ತು ಕೈಗೆಟಕುವ ಆರೋಗ್ಯ ಸಂರಕ್ಷಣಾ ಯೋಜನೆಗಳಿಗೆ ಪ್ರಧಾನಮಂತ್ರಿ ಸ್ವಾಸ್ತ್ಯ ಸುರಕ್ಷ ನಿಧಿಯನ್ನು ಹೆಚ್ಲನ ಶ್ರಮಾಣದಲ್ಲಿ ಬಳಸಲಾಗುತ್ತದೆ ಈ ಮೀಸಲು ನಿಧಿಯು ಹಣಕಾಸು ವರ್ಷದ ಅಂತ್ಯದಲ್ಲಿ ಕೈತಪ್ಪದಂತೆ ನೋಡಿಕೊಳ್ಟಲಾಗಿದೆ ಆರೋಗ್ಯ ಮತ್ತು ಶಿಕ್ಷಣ ವಲಯದಿಂದ ಬರುವ ಸೆಸ್ ಆದಾಯವನ್ನು ಪ್ರಧಾನಮಂತ್ರಿ ಸ್ವಾಸ್ತ್ಯ ಸುರಕ್ಷ ನಿಧಿಗೆ ವರ್ಗಾಯಿಸಲಾಗುತ್ತದೆ ಈ ನಿಧಿಯು ಆಯುಷ್ನಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಆಯುಷ್ನಾನ್ ಭಾರತ್ ಆರೋಗ್ಯ ಮತ್ತು ಯೋಗಕ್ಷೇಮ ಕೇಂದ್ರಗಳು ರಾಷ್ಟೀಯ ಆರೋಗ್ಯ ಮಿಷನ್ ಮತ್ತು ಪ್ರಧಾನಮಂತ್ರಿ ಸ್ವಾಸ್ಟ್ಯ ಸುರಕ್ಷ ಯೋಜನೆಗೆ ಬಳಕೆಯಾಗಲಿದೆ ಕೇಂದ್ರ ಆರೋಗ್ಲ ಸಚಿವಾಲಯವು ಈ ಮೀಸಲು ನಿಧಿಯ ಆಡಳಿತ ನಿರ್ವಹಣೆ ಮಾಡಲಿದೆ

ಲೋಕಸಭೆಯಲ್ಲಿ ಈ ಕುರಿತು ವಿದ್ಯುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ಲಿಖಿತ ಉತ್ತರ ನೀಡಿದರು

ದೇಶದಲ್ಲಿ ಕೊರೊನಾ ಸೋಂಕಿನ ಎರಡನೇ ಅಲೆ ಭೀತಿ ಹೆಚ್ಚಾಗಿರುವ ಬೆನ್ನಲ್ಲೇ ಕೊರೊನಾ ಸೋಂಕು ಪ್ರಕರಣಗಳ ಸಂಖ್ಯೆಯೂ ಏರಿಕೆಯಾಗುತ್ತಿದೆ

ಈ ಪ್ಲೆಕಿ ಆರು ರಾಜ್ಯಗಳಲ್ಲೇ ಶೇ

ಕೇರಳ ಪಂಜಾಬ್ ಕರ್ನಾಟಕ ಗುಜರಾತ್ ತಮಿಳುನಾಡು ರಾಜ್ಯಗಳಲ್ಲಿ ಶೇ

ರಾಜಸ್ವಾನ ಆಂಧ್ರಪ್ರದೇಶ ಚಂಡೀಗಢ ಒಡಿಶಾ ಉತ್ತರಾಖಂಡ ಜಾರ್ಖಂಡ್ ಬಿಹಾರ ಪುದುಚೇರಿ ಲಕ್ಷದ್ನೀಪ ಸಿಕ್ಕಿಂ ಲಡಾಖ್ ಮಣಿಪುರ ಮೇಫಾಲಯ ನಾಗಾಲ್ನಾಂಡ್ ದಮನ್ ಮತ್ತು ಡಿಯು ದಾದ್ರಾ ಮತ್ತು ನಗರ ಹವೇಲಿ ಮತ್ತು ತ್ರಿಪುರ ಮಿಜೋರಾಂನಲ್ಲಿ ಕೋವಿಡ್ ಸೋಂಕಿತರ ಸಾವಿನ ಪ್ರಕರಣಗಳು ವರದಿಯಾಗಿಲ್ಲ ಅತಿ ಹೆಚ್ಚು ಸೋಂಕಿತರನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ ಅಗ್ರಸ್ಥಾನದಲ್ಲಿದ್ದು

ದೇಶದಲ್ಲಿ ಕೊರೊನಾ ವೈರಸ್ ನಿಯಂತ್ರಣ ಮಾಡಲು ಹೋರಾಟ ನಡೆಸಲಾಗುತ್ತಿದ್ದು ಲಸಿಕೆ ನೀಡುವ ಅಭಿಯಾನವನ್ನು ಯಶಸ್ವಿಯಾಗಿ ಕೈಗೊಳ್ಟಲಾಗುತ್ತಿದೆ ಇದುವರೆಗೆ ಎರಡೂವರೆ ಕೋಟಿ ಮಂದಿಗೆ ಲಸಿಕೆ ನೀಡಲಾಗಿದ್ದು

ಸ್ಲಾಮಿ ಚಿಧ್ಲವಾನಂದ್ ಅವರ ಭಗವತ್ ಗೀತಾ ಕಿಂಡಲ್ ಸಂಚಿಕೆಯನ್ನು ಇಂದು ವರ್ಚುವಲ್ ಆಗಿ ಪ್ರಧಾನಮಂತ್ರಿ ಮೋದಿಯವರು ಉದ್ವಾಟಿಸಲಿದ್ದಾರೆ ಮತ್ತು ಕಾರ್ಯಕ್ರಮವನ್ನು ಉದ್ದೇತಿಸಿ ಮಾತನಾಡಲಿದ್ದಾರೆ

ಇಂದು ಮಹಾ ಶಿವರಾತ್ರಿ ರಾಷ್ಷ ಮತ್ತು ಕರ್ನಾಟಕದಲ್ಲಿ ತ್ರದ್ದಾ ಭಕ್ತಿಗಳಿಂದ ಶಿವರಾತ್ರಿ ಆಚರಣೆ ಮಾಡಲಾಗುತ್ತಿದೆ ಬೆಳಗ್ಗೆಯಿಂದಲೇ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಕ್ಲೆಗೊಳ್ಳಲಾಗುತ್ತಿದೆ ಕರ್ನಾಟಕದ ಹಲವೆಡೆ ಮಹಾ ಶಿವರಾತ್ರಿ ಹಬ್ಬವನ್ನು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಗುತ್ತದೆ ಮಹಾ ಶಿವರಾತ್ರಿ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಶಿವ ದೇವಾಲಯಗಳಲ್ಲಿ ವೈವಿಧ್ಯಮಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ